ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಆಯ್ಲೆ ಇಂದು ವಿಶ್ವಾಸಮತ ಯಾಚಿಸಲಿರುವ ನೂತನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ

ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿರುವ ವಿಶ್ವಭಾರತಿ ವಿಶ್ವ ವಿದ್ವಾಲಯ ಘಟಿಕೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಾಂಗ್ಲಾ ಪ್ರಧಾನಿ ಷೇಕ್ ಹಬೀನಾ ಪಾಲ್ಗೊಂಡಿದ್ದರು

ಫಟಕೋತ್ಸವದಲ್ಲಿ ಪದವಿ ಪಡೆದ ವಿದ್ವಾರ್ಥಿಗಳನ್ನು ಅಭಿನಂದಿಸಿದ ಪ್ರಧಾನಮಂತ್ರಿಯವರು ಪದವಿಗೆ ಪೂರಕವಾಗಿ ನಿಮ್ಮ ಪ್ರತಿಭೆ ಮತ್ತು ಕೆಲಸವೂ ಕೂಡ ಪ್ರತಿಬಿಂಬಿತವಾಗಬೇಕು ಎಂದು ಕಿವಿಮಾತು ಹೇಳಿದ್ದಾರೆ

ಜಾರ್ಖಂಡ್ನಲ್ಲಿ ಪ್ರಧಾನಮಂತ್ರಿಗಳು ಕೇಂದ್ರ ಮತ್ತು ರಾಜ್ವ ಸರ್ಕಾರಗಳ ಹಲವು ಯೋಜನೆಗಳಿಗೆ ಶಿಲಾನ್ವಾಸ ನೆರವೇರಿಸಲಿದ್ದಾರೆ ರಾಂಚಿ ನಗರ ಅನಿಲ ವಿತರಣೆ ಯೋಜನೆ ದಿಯೋಗಢದಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಕೆ ದಿಯೋಗಢ ವಿಮಾನ ನಿಲ್ದಾಣ ಸಿಂದ್ರಿ ರಸಗೊಬ್ಬರ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಜನೌಷಧಿ ಕೇಂದ್ರಗಳ ಸ್ಥಾಪನೆ ಕುರಿತಂತೆ ಕೆಲವು ಒಪ್ಪಂದಗಳು ಆಗಲಿದ್ದು ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಕ್ಷಿಯಾಗಲಿದ್ದಾರೆ ನೂತನವಾಗಿ ನೇಮಕಗೊಂಡಿರುವ ಜಿಲ್ಲಾಧಿಕಾರಿಗಳ ಜತೆ ರಾಂಚಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ ಕರ್ನಾಟಕ ವಿಧಾನಸಭೆಯ ಸಭಾಧಕ್ಷರಾಗಿ ಕೆ ಆರ್ ರಮೇಶ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಸಭಾಧ್ಯಕ್ಷರಾಗಿ ಅಯ್ತೆಯಾಗಿರುವ ರಮೇಶ್ ಕುಮಾರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಸದನದ ಎಲ್ಲಾ ಸದಸ್ಯರನ್ನು ಒಟ್ಟಿಗೆ ಕರೆದೊಯ್ಯಬೇಕೆಂದು ಸಲಹೆ ಮಾಡಿದರು ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಮೇಶ್ ಕುಮಾರ್ರವರನ್ನು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸದಸ್ಕರು ಅಭಿನಂದನೆ ಸಲ್ಲಿಸಿ ನಿಮ್ಮ ಮಾರ್ಗದರ್ಶನದಲ್ಲಿ ಸದನವನ್ನು ಉತ್ತಮವಾಗಿ ನಡೆಸುವಂತೆ ಮನವಿ ಮಾಡಿದರು

ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತಿಗೆ ವಿಶ್ವಾಸಮತ ಯಾಚಿಸಲಿದ್ದಾರೆ

ಮಣಿಪುರ್ ಚಂಡಿಗಡ ಅಂಡಮಾನ್ ನಿಕೋಬಾರ್ ದಾದ್ರ ಮತ್ತು ನಾಗರ್ಹವೇಲಿ ಡಯು ಡಮಾನ್ ಮತ್ತು ಲಕ್ಷದ್ವೀಪಗಳಲ್ಲಿ ಈ ವ್ಯವಸ್ಥೆ ಜಾರಿಗೊಳ್ಳುತ್ತಿವೆ

ಕೇರಳದಲ್ಲಿ ಉಲ್ಪಣಿಸಿರುವ ನಿಫಾ ವೈರಾಣು ಸೋಂಕು ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ವ ಸಚಿವಾಲಯ ನಾಗರಿಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದೆ ನಿಫಾ ವೈರಾಣು ಸೋಂಕು ಹರಡದಂತೆ ಅದನ್ನು ನಿಯಂತ್ರಿಸಲು ಈಗಾಗಲೇ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದರೂ ನಾಗರಿಕರು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಪ್ರಕಟನೆಯಲ್ಲಿ ಸೂಚನೆ ನೀಡಿದೆ ಅರ್ಧ ಇರುವ ಹಣ್ಣುಗಳು ಖರ್ಜೂರ ತಿನ್ನಬಾರದು ಹಣ್ಣುಗಳನ್ನು ನೀರಿನಿಂದ ತೊಳೆದು ಶುಚಿಗೊಳಿಸಿ ಸೇವಿಸಬೇಕು ಕಚ್ಚಾ ಸೇಂದಿ ಸೇವನೆಯಯಿಂದ ದೂರವಿರುವಂತೆ ನಾಗರಿಕರಿಗೆ ತಿಳಿಸಲಾಗಿದೆ ಬಾವಲಿ ಹಂದಿ ನಾಯಿ ಕುದುರೆಗಳಿಂದ ಈ ವೈರಾಣು ಸೋಂಕು ಹರಡುತ್ತಿದ್ದು

ಕೇಂದ್ರ ಆರೋಗ್ಯ ಸಚಿವಾಲಯ ಈಗಾಗಲೇ ವೈದ್ಯರ ತಂಡವನ್ನು ಕೇರಳಕ್ಕೆ ಕಳುಹಿಸಿಕೊಟ್ಟದ್ದು ಪರಿಸ್ತಿತಿ ಮೇಲೆ ನಿಗಾ ವಹಿಸಲು ಸೂಚಿಸಿದೆ

ಈ ರಾತ್ರಿ ಕೇಂದ್ರ ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ವಾನ ಸಚಿವ ರವಿಶಂಕರ್ ಪ್ರಸಾದ್ ಅವರ ಸಂದರ್ಶನ ಪ್ರಸಾರವಾಗಲಿದೆ ಮಧ್ವವರ್ತಿಗಳ ಹಾವಳಿ ತಪ್ಪಸಲು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಡಿ ಕ್ವೆಗೊಂಡ ಕ್ರಮಗಳಿಂದಾಗಿ ಬೊಕ್ಕಸದ ಮೇಲೆ ಉಂಟಾಗುತ್ತಿದ್ದ

ಡಿಜಿಟಲ್ ಇಂಡಿಯಾ ಅಭಿಯಾನವನ್ನು ಸಾಮೂಹಿಕ ಅಭಿಯಾನವನ್ನಾಗಿ ಪರಿವರ್ತಿಸಲು ಸರ್ಕಾರ ಬಯಸುತ್ತಿದ್ದು ಈ ನಿಟ್ಟನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಸಚಿವ ರವಿಶಂಕರ್ ಪ್ರಸಾದ್ ಅವರ ಸಂದರ್ಶನ ಎಫ್ ಎಂ

ನವದೆಹಲಿಯಲ್ಲಿ ಇಂದಿನಿಂದ ಭಾರತ ಆಸಿಯಾನ ಚಲನಚಿತ್ರೋತ್ಸವ ಆರಂಭವಾಗಲಿದೆ ಆರು ದಿನಗಳ ಚಿತ್ರೋತ್ಸವವನ್ನು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನ್ಸಿಂಗ್ ರಾಥೋರ್ ಉದ್ಘಾಟಿಸಲಿದ್ದಾರೆ

ಸಿಂಗಾಪುರದ ಚಿತ್ರ ನಿರ್ಮಾಪಕ ಕೀರ್ತೆನ್ ತಾನ್ ಅವರ ಪಾಪ್ ಆಯಿ ಸಹ ಪ್ರದರ್ಶನಗೊಳ್ಳುತ್ತಿದೆ

ಬ್ರೂನೈ ದರಸುಲೇನ್ನ ಮೊದಲ ಮಹಿಳಾ ಚಿತ್ರ ನಿರ್ದೇಶಕಿ ಸಿತಿ ಕಮಲುದ್ದೀನ್ ಅವರ ಚಿತ್ರ ಯಾಸ್ಟಿನೆ ಪ್ರದರ್ಶನಗೊಳ್ಳುತ್ತಿರುವ ಮತ್ತೊಂದು ಪ್ರಮುಖ ಚಿತ್ರವಾಗಿದೆ

ಸಿನಿಮಾ ಮತ್ತು ಸಾಂಸ್ಟತಿಕ ವಲಯದ ಸಹಕಾರಕ್ಕೆ ಈ ಚಿತ್ರೋತ್ಸವ ಪ್ರಮುಖ ವೇದಿಕೆಯಾಗಿದೆ

ಈ ಕುರಿತು ನಿನ್ನೆ ನಡೆದ ಆಯೋಗದ ಸಭೆಯಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮೊ ವಿಭಾಗದ ಆನ್ಲೈನ್ ಕೋರ್ಸ್ಗಳ ಮಾರ್ಗಸೂಚಿಗೆ ಅನುಮತಿ ನೀಡಲಾಗಿದ್ದು ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭಗೊಳ್ಳಲಿವೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಈ ಕುರಿತು ಟ್ವೀಟ್ ಮಾಡಿ ಉನ್ನತ ಶಿಕ್ಷಣ ವಲಯದಲ್ಲಿ ಇದೊಂದು ಐತಿಹಾಸಿಕ ಸುಧಾರಣೆಯಾಗಿದೆ ಎಂದು ಹೇಳಿದ್ದಾರೆ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಪ್ರಮಾಣಪತ್ರ ಡಿಪ್ಲೊಮೊ ಮತ್ತು ಪದವಿ ಕೋರ್ಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಲು ಇದರಿಂದ ಸಹಕಾರಿಯಾಗಲಿದೆ ಭಾರತ ಅಮೆರಿಕಾದ ಅತ್ಯಂತ ಸಹಭಾಗಿ ರಾಷ್ಟವಾಗಿದೆ ಎಂದು ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪೆ ಹೇಳಿದ್ದಾರೆ ವಾಷಿಂಗ್ಟನ್ನಲ್ಲಿ ವಿದೇತಾಂಗ ಬಾಂದವ್ಯ ಕುರಿತ ಸಮಾವೇಶದಲ್ಲಿ ಮಾತಾಡಿದ ಅವರು ಭಾರತ ದಕ್ಷಿಣ ಕೇಂದ್ರ ಏಷ್ಯಾ ಮತ್ತು ಆಗ್ನೇಯಾ ಏಷ್ಯಾ ರಾಷ್ಟಗಳ ವಿಷಯದಲ್ಲಿ ಅಮೆರಿಕಾ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಶ್ರೀಲಂಕಾದಲ್ಲಿ ಅಮೆರಿಕದ ರಾಯಭಾರಿಯನ್ನಾಗಿ ಅಲ್ಲೆನಾ ಬಿ ಟೆಪ್ಲೀಜ್ ಅವರನ್ನು ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಿಸಿದ್ದಾರೆ ಅಲ್ಯೆನಾ ಅವರು ಪ್ರಸ್ತುತ ನೇಪಾಳದಲ್ಲಿ ಭಾರತೀಯ ರಾಯಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಲಂಕಾ ಮತ್ತು ಮಾಲ್ದೀವ್ಸ್ನ ಅಮೆರಿಕದ ರಾಯಭಾರಿಯಾಗಿ ಭಾರತೀಯ ಮೂಲದ ಅತುಲ್ ಕೇಶಪ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಮೆರಿಕ ಸೆನೆಟ್ನ ಅನುಮತಿ ದೊರೆತ ನಂತರ ಅಲ್ಲೆನಾ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಕೆನಡಾದ ಭಾರತೀಯ ಮೂಲದ ರೆಸ್ಲೊರೆಂಟ್ವೊಂದರಲ್ಲಿ ಸ್ವೋಟ ಸಂಭವಿಸಿದ್ದು

ಈ ಪ್ಲೆಕಿ ಮೂವರ ಸ್ಥಿತಿ ಗಂಭೀರವಾಗಿದೆ

ಇಬ್ಬರು ಶಂಕಿತರು ರೆಸ್ಸೊರೆಂಟ್ ಪ್ರವೇಶಿಸಿ ಸುಧಾರಿತ ಸ್ಫೋಟಕ ಸಾಧನಗಳ ಮೂಲಕ ಈ ಕೃತ್ಯ ಎಸಗಿದ್ದಾರೆ ಎಂದು ಪ್ರಾದೇಶಿಕ ಪೊಲೀಸ್ ವಿಭಾಗ ಟ್ವೀಟ್ ಮೂಲಕ ಮಾಹಿತಿ ನೀಡಿದೆ ಈ ಫಟನೆಯ ಜವಾಬ್ದಾರಿಯನ್ನು ಯಾವುದೇ ಸಂಘಟನೆ ಹೊತ್ತುಕೊಂಡಿಲ್ಲ ಜಗತ್ತಿನ ಅತ್ಯಂತ ಬೃಹತ್ ಮಟ್ಟದ ವಿಶಿಷ್ಟ ಗುರುತು ಸಂಖ್ಯೆಯುಳ್ಳ ಆಧಾರ್ನ ದತ್ತಾಂಶ ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ವಿಶಿಷ್ಟ ಗುರುತು ಪ್ರಾಧಿಕಾರದ ಅಧ್ಯಕ್ಷ ಜೆ ಸತ್ಯನಾರಾಯಣ ಹೇಳಿದ್ದಾರೆ

ಆಧಾರ್ ಭಾರತೀಯರ ಗುರುತು ಪತ್ತೆಗೆ ಅಸಾಧಾರಣ ವ್ಯವಸ್ಥೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದ್ದಾರೆ ಯಾವುದೇ ಪ್ರದೇಶ ಮತ್ತು ಸಂದರ್ಭದಲ್ಲಿ ಗುರುತು ಪತ್ತೆ ಮಾಡಲು ಆಧಾರ್ಗೆ ಡಿಜಿಟಲ್ ವೇದಿಕೆ ಕಲ್ಪಿಸಲಾಗಿದೆ

ಈ ಪಂದ್ದದಲ್ಲಿ ಗೆದ್ದ ತಂಡ ಮುಂದೈನಲ್ಲಿ ಭಾನುವಾರ ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಲ್ ತಂಡವನ್ನು ಎದುರಿಸಲಿದೆ